ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಅಧ್ಯಕ್ಷರಾಗಿ ಅರವಿಂದ್ ಸಕ್ಷೇನಾ

ಕೃಷಿ ವಲಯದಲ್ಲಿ ಸುಸ್ದಿರ ಅಭಿವೃದ್ದಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ

ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಂಗಸಭೆಯಲ್ಲಿ ಭಾಷಣ ಮಾದಲಿದ್ದಾರೆ ಜನತೆ ಮೊದಲು ಎಂಬ ಆಶಯ ಕುರಿತ ಚರ್ಚೆಯ ನೇತೃತ್ವವನ್ನು ಮೋದಿ ವಹಿಸಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮುದ್ರಾ ಯೋಜನೆ ಜಿಎಸ್ಟಿ ಸೇರಿದಂತೆ ಸರ್ಕಾರದ ವಿವಿಧ ಕ್ರಮಗಳ ಕುರಿತು ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ ಆರ್ಥಿಕ ಅಪರಾಧಿಗಳು ಮತ್ತು ಭಯೋತ್ಸಾದನೆಗೆ ಹಣಕಾಸು ನೆರವು ನೀಡುವವರ ವಿರುದ್ದ ಕಠಿಣ ಕ್ರಮ ಕ್ಷೆಗೊಳ್ಳಲು ಅಂತಾರಾಷ್ಟೀಯ ಸಹಕಾರ ಅಗತ್ಯವಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಶ್ವಂಗಸಭೆಯ ನೇಪಥ್ಯದಲ್ಲಿ ಚೀನಾ ಅಧ್ಯಕ್ಷ ಜರ್ಮನಿಯ ಚಾನ್ವೆಲರ್ ಸ್ಸೇನ್ ಪ್ರಧಾನಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಸೇರಿದಂತೆ ಬ್ರಿಕ್ಸ್ ರಾಷ್ನಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಲಿದ್ದಾರೆ

ವಾರಣಾಸಿಯಲ್ಲಿ ನಡೆಯುವ ಪ್ರವಾಸಿ ಭಾರತ್ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅನಿವಾಸಿ ಭಾರತೀಯರಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಆಹ್ಲಾನ ನೀಡಿದ್ದಾರೆ ಬ್ಯೂನಸ್ ಐರಿಸ್ನ ಲಾ ರೂರಲ್ ಫೇರ್ ಮೈದಾನದಲ್ಲಿ ಇಂದು ಆಯೋಜಿಸಲಾಗಿದ್ದ ಶಾಂತಿಗಾಗಿ ಯೋಗ ಕಾರ್ಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಅನಿವಾಸಿ ಭಾರತೀಯರು ಬರುವಾಗ ತಮ್ಮ ಅರ್ಜೆಂಟೀನಾ ಸ್ವೇಹಿತರನ್ನು ಕರೆತನ್ನಿ ಅವರೂ ನೂತನ ಭಾರತದ ಅನುಭೂತಿ ಪಡೆಯಲಿ ಎಂದು ಮನವಿ ಮಾಡಿದರು ಭಾರತ ಹಾಗೂ ಅರ್ಜೆಂಟೀನಾ ನಡುವೆ ಹಲವು ವಿಷಯಗಳಲ್ಲಿ ಸಾಮ್ಯವಿದೆ ಎಂದ ಪ್ರಧಾನಿ ಸದ್ಬುದ್ದಿ ಆರೋಗ್ಯಕರ ದೇಹಕ್ನಾಗಿ ಯೋಗ ಅಗತ್ಯ ಯೋಗದಿಂದಾಗಿ ತನ್ನೊಳಗಿನ ಕುಟುಂಬ ಸಮಾಜ ಅಷ್ಟೇ ಮಾತ್ರವಲ್ಲ ವಿಶ್ವಾದ್ಯಂತ ಶಾಂತಿ ಮತ್ತು ಸಾಮರಸ್ಯ ಮೂಡುತ್ತದೆ ಎಂದು ಹೇಳಿದರು ಆರೋಗ್ಯ ಕ್ಷೇಮ ಮತ್ತು ಶಾಂತಿ ಕಾಪಾಡಲು ಯೋಗ ಇಡೀ ಪ್ರಪಂಚಕ್ಕೆ ಒಂದು ವರದಾನವಾಗಿದೆ ಎಂದು ಮೋದಿ ಸಮರ್ಥಿಸಿದರು ಭಾರತೀಯ ತತ್ವಶಾಸ್ತ್ರ ಕಲೆ ಸಂಸ್ಕೃತಿ ಮತ್ತು ನೃತ್ಯಗಳಲ್ಲಿ ಅರ್ಜೆಂಟೀನಾ ಬಹಳ ಆಸಕ್ತಿ ಹೊಂದಿದೆ ಹಾಗೆಯೇ ಅರ್ಜೆಂಟೀನಾ ಫುಟ್ಬಾಲ್ ಆಟಗಾರರ ಬಗ್ಗೆ ಲಕ್ಷಾಂತರ ಭಾರತೀಯ ಅಭಿಮಾನಿಗಳಿದ್ದಾರೆ ಫುಟ್ಬಾಲ್ ದಂತಕಥೆ ಮರಡೋನಾ ಹೆಸರು ಭಾರತದಲ್ಲಿ ಅತ್ಯಂತ ಸಾಮಾನ್ಯವಾಗಿದೆ ಎಂದು ಮೋದಿ ಹೇಳಿದರು ಯೋಗ ಕಾರ್ಕ್ರಕ್ರಮವನ್ನು ಆಯೋಜಿಸಿದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಕಾರ್ಕವನ್ನು ಪ್ರಧಾನಿ ಮೋದಿ ಶ್ವಾಘಿಸಿದರು ಆತಿಥೇಯ ರಾಷ್ಟ್ರದ ನೂರಾರು ಯುವಕರು ಭಾಗವಹಿಸಿ ಕಾರ್ಯಕ್ರಮ ನೀಡಿದರು ಪ್ರಧಾನಮಂತ್ರಿ ನರೇಂದ ಮೋದಿ ನಿನ್ನೆ ಅರ್ಜೆಂಟಿನಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸೌದಿ ರಾಜ ಮೊಹಮದ್ ಬಿನ್ ಸಲಾಮ್ ಅವರೊಂದಿಗೆ ಮಾತುಕತೆ ನಡೆಸಿದರು ಭಾರತ ಮತ್ತು ಸೌದಿ ರಾಷ್ಟ್ಗಳ ನಡುವೆ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚಿಸಿದರು ತಂತ್ರಜ್ಞಾನ ಮೂಲಸೌಕರ್ಯ ನವೀಕರಿಸಬಹುದಾದ ಇಂಧನ ಆಹಾರ ಭದ್ರತೆ ರಕ್ಷಣಾ ವಲಯಗಳಲ್ಲಿ ಸೌದಿ ರಾಷ್ಕ್ರದ ಬಂಡವಾಳ ಹೂಡಿಕೆ ಉತ್ತೇಜಿಸುವತ್ತ ಚರ್ಚೆ ಕೇಂದ್ರೀಕ್ವತವಾಗಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮೂಲಗಳು ತಿಳಿಸಿವೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೋ ಗ್ಯುಟಿರಸ್ ಅವರೊಂದಿಗೂ ಸಭೆ ನಡೆಸಿದ ಮೋದಿ ಹವಾಮಾನ ವೈಪರೀತ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಭಾರತದ ಪಾತ್ರ ಕುರಿತು ಚರ್ಚಿಸಿದರು

ಈ ನಿಟ್ಟಿನಲ್ಲಿ ಇಂದು ಆರಂಭವಾಗಲಿರುವ ನವ ಭಾರತ ನಿರ್ಮಾಣಕ್ಕೆ ಆರೋಗ್ಯ ವ್ಯವಸ್ಥೆ ಕುರಿತ ಸಮ್ಮೆಳನ ಆಯೋಗದ ಮೊದಲ ಕಾರ್ಯಕ್ರಮವಾಗಿದೆ ಎಲ್ಲವನ್ನೂ ಒಳಗೊಂಡ ದೀರ್ಘಾವಧಿ ಸುಸ್ತಿರ ಆರೋಗ್ಯ ರಕ್ಷಣಾ ಆಯಾಮ ಕುರಿತಂತೆ ಚರ್ಚೆ ನಡೆಯಲಿದೆ ದೇಶದ ನವ ಉದ್ಯಮಿಗಳು ಸ್ನಾರ್ಡ್ ಅಪ್ ಪರಿಸರದಲ್ಲಿ ತೊಡಗಿಸಿಕೊಳ್ಳುವಂತಾಗಲು ಸರ್ಕಾರ ಹಣಕಾಸು ನೆರವು ನೀಡುವುದರ ಜೊತೆಗೆ ನಿಯಂತ್ರಣ ಹೊರೆ ಕಡಿಮೆ ಮಾಡಿರುವುದು ಸೇರಿದಂತೆ ವಿವಿಧ ಕ್ರಮಗಳನ್ನು ಕ್ವೆಗೊಂಡಿದೆ ಎಂದು ಕೇಂದ್ರ ವಾಣಿಜ್ನ ಮತ್ತು ಕ್ವೆಗಾರಿಕಾ ಖಾತೆ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಸಮಾರಂಭವನ್ನುದ್ಗೇಶಿಸಿ ಮಾತನಾಡಿದ ಅವರು ಸ್ಪಾರ್ಟ್ ಅಪ್ಗಳು ಉದ್ಯೋಗ ಸ್ಪಷ್ಟಿಗೆ ನೆರವಾಗಲಿದ್ದು ಆರ್ಥಿಕತೆ ಉತ್ತೇಜನಕ್ಕೆ ಸಹಕಾರಿಯಾಗಲಿದೆ ಎಂದರು ಕ್ಪಡಿ ಸೇರಿದಂತೆ ಎಲ್ಲ ವಲಯಗಳ ಬಲವರ್ಧನೆಗೆ ತಮ್ಮ ಸಚಿವಾಲಯ ಕಾರ್ಯೋನ್ಮುಖವಾಗಿದ್ದು ಸ್ವಾರ್ಡ್ ಅಪ್ಗಳಿಗೆ ಮಾರ್ಗದರ್ಶನ ನೀಡಲು ನೀತಿ ನಿರೂಪಣೆ ತರುವತ್ತ ಚಿಂತಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಆಯೋಗದ ಹಿರಿಯ ಸದಸ್ಯರಾದ ಪ್ರೊ ಪ್ರದೀಪ್ ಕುಮಾರ್ ಜೋಡಿ ನವದೆಹಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದರು

ಕಾನೂನು ಸಚಿವಾಲಯದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚವಾಲಯ ಪೋಕ್ಸೋ ಕಾಯಿದೆಯಡಿ ಇರುವ ಪ್ರಸ್ತುತ ನಿಬಂಧನೆಗಳ ಬಗ್ಗೆ ಸಮಾಲೋಚಿಸಿದ ನಂತರ ಕೆಲವು ತಿದ್ದುಪಡಿಗಳನ್ನು ತಂದಿದೆ ಕಾಯಿದೆಯ ಹಿಂದಿನ ನಿಯಮಾವಳಿ ಅನ್ಸಯ ಮಕ್ಕ ಳ ಮೇಲಿನ ಲೈಂಗಿಕ ಕಿರುಕುಳದ ಬಗ್ಗೆ ಏಳು ವರ್ಷಗಳೊಳಗೆ ಪ್ರಕರಣ ದಾಖಲಿಸಬೇಕಿತ್ತು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದ ಕಾರ್ಯದರ್ಶಿ ರಾಕೇಶ್ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸರ್ಕಾರಕ್ಕೆ ಮಕ್ಕಳ ಸುರಕ್ಷೆ ಅತಿ ಮುಖ್ಯವಾಗಿದ್ದು ತಿದ್ದುಪಡಿಯ ನಂತರ ಇದೀಗ ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದ ಬಗ್ಗೆ ಯಾವುದೇ ವಯಸ್ಪಿನಲ್ಲಿ ಪ್ರಕರಣ ದಾಖಲಿಸಬಹುದು ಎಂದು ಸ್ಪಷ್ನಪದಿಸಿದರು

ಆದರೂ ಗರಿಷ್ಣ ವಯಸ್ಪು ಮಿತಿ ನೀತಿಯ ಸಿಬಿಎಸ್ಇ ನಿರ್ಧಾರ ಕುರಿತ ಪ್ರಕರಣದ ಅಂತಿಮ ತೀರ್ಪನ್ನು ಪ್ರವೇಶ ಆಧರಿಸಿದೆ ಎಂದು ನ್ಯಾಯಾಲಯ ಸ್ಪಷ್ವಪದಿಸಿದೆ ನೀಟ್ ಅರ್ಜಿಗಳನ್ನು ಸಲ್ಲಿಸುವ ಅಂತಿಮ ದಿನಾಂಕವನ್ನು ನ್ಯಾಯಾಲಯ ಒಂದು ವಾರ ವಿಸ್ತರಿಸಿದೆ

ಮಧ್ಯಪ್ರದೇಶ ತ್ರಿಪುರಾ ಬಿಹಾರ ಜಮ್ಮು ಮತ್ತು ಕಾಶ್ಮೀರ ಮಿಜೋರಾಂ ಸಿಕ್ಕಿಂ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಸಂಪೂರ್ಣ ವಿದ್ಯುತ್ ಸಂಪರ್ಕ ಲಭ್ಯವಿದೆ

ಯುಕ್ರೇನ್ನಿಂದ ವಶಪಡಿಸಿಕೊಂಡ ನೌಕೆಗಳನ್ನು ಮತ್ತು ನಾವಿಕರನ್ನು ರಷ್ಯಾ ಹಿಂದಿರುಗಿಸದ ಕಾರಣ ಈ ಭೇಟಿ ರದ್ದುಪಡಿಸುವ ನಿರ್ಧಾರ ಕೈಗೊಂಡಿರುವುದಾಗಿ ಟ್ರಂಪ್ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ

ಭಾರೀ ಮಳೆ ನಡುವೆ ಕಿಟಕಿಗಳಿಗೆ ಹಾನಿಯುಂಟು ಮಾಡಿ ಪರಾರಿಯಾಗಿದ್ದಾರೆ ಎಂದು ಇಂಡೋನೇಷ್ಯಾ ಕಾನೂನು ಮತ್ತು ಮಾನವ ಹಕ್ಕು ಸಚಿವಾಲಯದ ವಕ್ಕಾರರು ತಿಳಿಸಿದ್ದಾರೆ ತಪ್ಪಿಸಿಕೊಂಡ ಖೈದಿಗಳ ಪೈಕಿ ಪೊಲೀಸರು ನಾಲ್ವರನ್ನು ಬಂಧಿಸಿದ್ದು ಪರಾರಿಯಾದ ಇತರರನ್ನು ಪತ್ತೆ ಹಚ್ಚಲು ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ತೆಲಂಗಾಣ ಮತ್ತು ರಾಜಾಸ್ತಾನ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ಬಿರುಸಿನಿಂದ ಸಾಗಿದೆ

ತೆಲಂಗಾಣದಲ್ಲಿ ಹಿರಿಯ ಬಿಜೆಪಿ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟಿಆರ್ಎಸ್ ಮುಖ್ಯಸ್ದ ಕೆ ಚಂದ್ರಶೇಖರ ರಾವ್ ಮತ್ತು ಟಿಡಿಪಿ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು ನಿನ್ನೆ ರಾಜ್ಯಾದ್ಯಂತ ನಿನ್ನೆ ಅನೇಕ ಸಾರ್ವಜನಿಕ ಸಭೆ ರೋಡ್ಷೋ ಗಳಲ್ಲಿ ಪಾಲ್ಗೊಂಡರು ರಾಜಾಸ್ತಾನದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಅನೇಕ ಸರಣಿ ಸಭೆಗಳನ್ನುದ್ದೇಶಿಸಿ ಮಾತನಾಡಿದರು ಪಕ್ಷದ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಬಿಕನೇರ್ ಮತ್ತು ಕೋಟಾಗಳಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು

ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಇದುವರೆಗೆ ಆಸ್ಟೇಲಿಯಾ ಹಾಗು ಐರೆಂಡ್ ಮುಖಾಮುಖಿಯಾಗಿಲ್ಲ

ಆದರೆ ಈ ಎರಡೂ ತೆಂಡಗಳು ವಿಶ್ವಕಪ್ನಲ್ಲಿ ಎದುರಾಗಿಲ್ಲ